ಆದಾಯ ಹೆಚ್ಚಳ ಸರ್ಕಾರದ ಆದ್ಯತೆ ಮುಖ್ಯಮಂತ್ರಿ ಬಿ ಎಸ್

ನವದೆಹಲಿಯ ಎನ್ಎಎಸ್ಸಿಸಿ ಸಂಕೀರ್ಣದಲ್ಲಿಂದು ಮೀನುಗಾರಿಕೆ ಪಶು ಸಂಗೋಪನೆ ಮತ್ತು ಡೇರಿ ಸಚಿವಾಲಯದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ

ಅವರು ಮಂಗಳೂರಿನಲ್ಲಿಂದು ಮರಳು ಪೂರೈಕೆಗಾಗಿ ಸ್ಕಾಂಡ್ ಬಜಾರ್ ಆ್ಕಪ್ ಐಡುಗಡೆ ಮಾಡಿ ಮಾತನಾಡಿದರು ಮರಳು ದಿಬ್ಬಗಳನ್ನು ತೆರವುಗೊಳಿಸಲು ಬಳಸುವ ದೊಣಿಗಳಿಗೆ ಹಾಗೂ ಮರಳು ಸಾಗಣೆ ಮಾಡುವ ವಾಹನಗಳಿಗೂ ಕಿಯೋನಿಕ್ಸ್ ನಿಗದಿಪಡಿಸಿದ ಸಂಸ್ಥೆಯಿಂದ ಜಿಪಿಎಸ್ ಕಡ್ಡಾಯವಾಗಿ ಅಳವಡಿಸಿರಬೇಕು ಮತ್ತು ಜಿಪಿಎಸ್ ಅಳವಡಿಸಿದ ಬಗ್ಗೆ ದಾಖಲೆಯನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕು ಎಂದು ಹೇಳಿದರು ಮರಳು ಸಾಗಾಣಿಕೆ ಮಾಡುವ ವಾಪನಗಳನ್ನು ಸ್ಕಾಂಡ್ ಬಜಾರ್ ಆ್ಯಪ್ನಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿರಬೇಕು ಸ್ಕಾಂಡ್ ಬಜಾರ್ ಆ್ಯಪ್ ಸಹಾಯದಿಂದ ಗ್ರಾಪಕರು ಸಾರ್ವಜನಿಕರು ಮರಳನ್ನು ಪಡೆಯಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ

ಕಳೆದ ಗುರುವಾರ ವರ್ಜುವಲ್ ವೇದಿಕೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರಮೋದಿ ಶ್ವಂಗಸಭೆಗೆ ಚಾಲನೆ ನೀಡಿದ್ದರು

ಕೋವಿಡ್ ನಂತರದ ಸವಾಲುಗಳು ಹಾಗೂ ರಾಷ್ಟೀಯ ಶಿಕ್ಷಣ ನೀತಿ ಕುರಿತಂತೆ ಇಂದೂ ಅನೇಕ ಮಹತ್ವದ ಗೋಷ್ಟಗಳು ಜರುಗಲಿವೆ

ಶ್ವಂಗೇರಿ ಶಾರದಾ ಪೀಠದ ಉಭಯ ಶ್ರೀಗಳಾದ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ವಿಧುಶೇಖರ ತೀರ್ಥ ಸ್ವಾಮೀಜಿಗಳು ತುಂಗಾನದಿ ದಂಡೆಯಲ್ಲಿ ಗಂಗಾಪೂಜೆ ನೇರವೇರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಜಾಲನೆ ನೀಡಿದರು

ರಾಜ್ದದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಇಳಿಮುಖವಾಗುತ್ತಿರುವ ವರದಿ ಬರುತ್ತಿವೆ

ಆದರೆ ಮುಂದಿನ ಚಳಿಗಾಲದ ದಿನಗಳಲ್ಲಿ ಜನರು ಮೈಮರೆಯದೆ ವೈಯಕ್ತಿಕ ಆರೋಗ್ಟದ ಬಗ್ಗೆ ಹೆಚ್ಚಿನ ಕಾಳಜಿ ಮಹಿಸಬೇಕೆಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮನವಿ ಮಾಡಿದ್ದಾರೆ

ಜಗಳೂರು ತಾಲ್ಲೂಕಿನಲ್ಲಿ ಯಾರಿಗೂ ಕೊರೊನಾ ಸೋಂಕು ದ್ವಢಪಟ್ಟಿಲ್ಲ

ದಾವಣಗೆರೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಬಹುಕೋಟಿ ವೆಚ್ವದ ಹೈಟಿಕ್ ರೈಲು ನಿಲ್ದಾಣ ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಬಂದಿದ್ದು

ಶಿವಕುಮಾರ್ ಹೇಳಿದ್ದಾರೆ